ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದು ಪರಿಯಾಣದ ರೋಹ್ಸಕ್ನಲ್ಲಿ ದೀನಬಂಧು ಸರ್ ಚೋಟುರಾಮ್ ಪುತ್ತಳಿ ಅನಾವರಣ ಮಾಡಲಿದ್ದು ಸೋನ್ಪೇಟ್ನಲ್ಲಿ ರೈಲು ಕೋಚ್ ಕಾರ್ಖಾನೆಗೂ ಶಿಲಾನ್ಗಾಸ ನೆರವೇರಿಸಲಿದ್ದಾರೆ

ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಣಬಲ ಮತ್ತು ತೋಳ್ಬಲ ಪ್ರದರ್ಶನ ದುರದೃಷ್ಷಕರ ಉಪರಾಷ್ಟಪತಿ ಎಂ

ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲಾ ಮಯೋಮಾನದ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವ ತೀರ್ಮ ಪುನರ್ ಪರಿಶೀಲನೆಯ ಅರ್ಜಿ ವಿಚಾರಣೆ ತಕ್ಷಣವೆ ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟನೆ

ಏಷಿಯನ್ ಪ್ವಾರಾಗೇಮ್ಸ್ ಕ್ರೀಡಾಕೂಟ ಮಹಿಳೆಯರ ಕ್ಲಬ್ಥೋ ವಿಭಾಗದಲ್ಲಿ ಭಾರತಕ್ಕೆ ಮತ್ತೊಂದು ಚಿನ್ನ

ನಂತರ ಸಂಪ್ಲಾದಲ್ಲಿ ದೀನಬಂಧುಸ್ತತಿ ರ್ಾಲಿಯನ್ನುದ್ದೇತಿಸಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ

ತಜಕಿಸ್ತಾನ ಪ್ರವಾಸದಲ್ಲಿರುವ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಅಲ್ಲಿನ ಅಧ್ಯಕ್ಷ ಎಮೋಮಲಿ ರೆಹಮಾನ್ ಅವರನ್ನು ದುಷಾಂಬೆಯಲ್ಲಿಂದು ಭೇಟಿ ಮಾಡಿ ದ್ವಿಪಕ್ಷಿಯ ಮಾತುಕತೆ ನಡೆಸಿದರು ಇದೇ ಸಂದರ್ಭದಲ್ಲಿ ರಾಜಕೀಯ ಬಾಂಧವ್ಯ ಸಂಶೋಧನಾ ಕಾರ್ಯತಂತ್ರ ಕೃಷಿ ನವೀಕೃತ ಇಂಧನ ಸಾಂಪ್ರದಾಯಕ ದಿಷಧ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಕೃತಿ ಮತ್ತು ವಿಪತ್ತು ನಿರ್ವಹಣೆ ವಲಯಗಳಿಗೆ ಸಂಬಂಧಿಸಿದಂತೆ ಉಭಯ ದೇಶಗಳ ನಡುವೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ನಂತರ ಮಾತನಾಡಿದ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಭಯ ದೇಶಗಳ ನಡುವೆ ರಕ್ಷಣೆ ವ್ಲಾಪಾರ ಮತ್ತು ಹೂಡಿಕೆ ಪ್ರವಾಸೋದ್ಯಮ ಆರೋಗ್ಯ ಮತ್ತು ಅಭಿವ್ಯದ್ದಿ ವಲಯಗಳಲ್ಲಿನ ಬಾಂಧವ್ಯ ಬಲವರ್ಧನೆಗೆ ವಿಘುಲ ಅವಕಾಶಗಳಿವೆ ಎಂದು ಹೇಳಿದರು ಭಾರತ ಮತ್ತು ತಜಕಿಸ್ತಾನ ರಾಷ್ಸಗಳು ಎಲ್ಲಾ ರೀತಿಯ ಭಯೋತ್ಪಾದನೆ ಕ್ಕತ್ತಗಳು ಹಾಗೂ ಹಿಂಸೆಯನ್ನೊಳಗೊಂಡ ಆತಂಕವಾದವನ್ನು ಹತ್ತಿಕಲು ದೃಢ ನಿಶ್ಲಯ ಮಾಡಿವೆ ಎಂದು ಹೇಳಿದರು ತಜಿಕಿಸ್ತಾನ ವಿಶ್ವವಿದ್ಗಾಲಯದಲ್ಲಿ ನಿನ್ನೆ ಭಯೋತ್ಪಾದನೆ ನಿಗ್ರಹ ಆಧುನಿಕ ಸಮಾಜದ ಸವಾಲುಗಳು ವಿಷಯ ಕುರಿತ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಷ್ಷಪತಿ ಅವರು ಯುವಜನರು ಉಗ್ರವಾದದತ್ತ ಆಕರ್ಷಿತರಾಗುವುದನ್ನು ತಡೆಯುವಲ್ಲಿ ಕುಟುಂಬ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಭಾರತ ಮತ್ತು ತಜಿಕಿಸ್ತಾನ ದೇಶಗಳೆರಡೂ ಕುಟುಂಬ ಆಧಾರಿತ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದು ಉಗ್ರವಾದ ಚಿಂತನೆಗಳನ್ನು ವಿರೋಧಿಸುತ್ತವೆ ಯುವಜನರು ಬಂಡುಕೋರ ಮತ್ತು ಉಗ್ರವಾದದತ್ತ ಆಕರ್ಷಿತರಾಗುತ್ತಿರುವ ಬಗ್ಗೆ ಆಯಾ ಕುಟುಂಬದ ಸದಸ್ಟರೇ ಆಡಳಿತಕ್ಕೆ ಮಾಹಿತಿ ನೀಡಿರುವ ಬಹುತೇಕ ಪ್ರಕರಣಗಳು ಭಾರತದಲ್ಲಿವೆ ಎಂದು ರಾಷ್ಟಪತಿ ಉದಾಹರಣೆ ನೀಡಿದರು ತಜಿಕಿಸ್ತಾನ ಭೇಟಿಯ ಕೊನೆಯ ದಿನವಾದ ಇಂದು ರಾಷ್ಟಪತಿ ಅವರು ಅಲ್ಲಿನ ಪ್ರಧಾನಮಂತ್ರಿ ಕೋಹಿರ್ ರಸೂಲ್ ಜಾದ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಐಎಂಎಫ್ ತನ್ನ ಇತ್ತೀಚಿನ ಜಾಗತಿಕ ಆರ್ಥಿಕ ಮುನ್ನೋಟ ವರದಿಯಲ್ಲಿ ಈ ವಿಷಯ ತಿಳಿಸಿದ್ದು

ಹೆಚ್ಚುತ್ತಿರುವ ಕಚ್ಚಾತ್ಯೆಲ ಬೆಲೆ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಭಾರತದ ಶ್ರಗತಿ ವೇಗವನ್ನು ಸ್ವಲ್ಪಮಟ್ಟಿಗೆ ತಗ್ಗಿಸಲಿದೆ ಎಂದು ತಿಳಿಸಿದೆ

ಇದರ ಪರಿಣಾಮ ಹೂಡಿಕೆ ವಲಯ ಬಲವರ್ಧನೆಗೊಂಡಿದ್ದು ಬಾಸಗಿ ಕ್ಷೇತ್ರದ ಬಳಕೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಪ್ರಸ್ತುತ ಭಾರತದ ಅರ್ಥಿಕ ವಲಯದಲ್ಲಿ ಮೂಲ ಸುಧಾರಣೆಗಳಾಗುತ್ತಿದ್ದು

ಬಿಹಾರ ಹಾಗೂ ಉತ್ತರ ಪ್ರದೇಶಕ್ಕೆ ಸೇರಿದ ಜನರ ಮೇಲೆ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದ ಹಲ್ಲೆ ಪ್ರಕರಣಗಳನ್ನು ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಖಂಡಿಸಿದ್ದಾರೆ ರಾಜ್ಕೋಟ್ನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ರಾಜ್ಯದಲ್ಲಿ ನೆಲೆಸಿರುವ ಬಿಹಾರ ಹಾಗೂ ಉತ್ತರ ಪ್ರದೇಶದ ಜನರಿಗೆ ಸೂಕ್ತ ರಕ್ಷಣೆ ಒದಗಿಸಲಾಗುವುದು ದಾಳಿ ನಡೆಸಿದವರನ್ನು ತಕ್ಷಣವೇ ಪತ್ತೆ ಮಾಡಿ ಬಂಧಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವರು ಬಿಹಾರ ಹಾಗೂ ಉತ್ತರಪ್ರದೇಶ ಮುಖ್ಯಮಂತ್ರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಗುಜರಾತಿನಲ್ಲಿರುವ ಆ ರಾಜ್ಗಳ ಜನರಿಗೆ ಸೂಕ್ತ ಭದ್ರತೆ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವ ಆದೇಶದ ಪುನರ್ ಪರಿಶೀಲನೆಗಾಗಿ ಸಲ್ಲಿಸಿರುವ ಅರ್ಜಿಯನ್ನು ತ್ವರಿತವಾಗಿ ವಿಚಾರಣೆಗೆ ತೆಗೆದುಕೊಳ್ಳಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಮುಖ್ಯನ್ಲಾಯಮೂರ್ತಿ ರಂಜನ್ ಗೋಗೊಯಿ ನ್ಲಾಯಮೂರ್ತಿ ಎಸ್

ಕೌಲ್ ಹಾಗೂ ನ್ಲಾಯಮೂರ್ತಿ ಕೆ

ಜೋಸೆಫ್ ಅವರನ್ನೊಳಗೊಂಡ ನ್ನಾಯಪೀಠ ತಕ್ಷಣವೇ ಅರ್ಜಿ ವಿಚಾರಣೆ ಸಾಧ್ಯವಿಲ್ಲವೆಂದು ಹೇಳಿದೆ ಇತ್ತೀಚೆಗೆ ನಿವ್ವತ್ತರಾದ ಮುಖ್ಯನ್ಗಾಯಮೂರ್ತಿ ದೀಪಕ್ಮಿಶ್ರಾ ಅವರನ್ನೊಳಗೊಂಡ ಪಂಚ ನ್ಯಾಯಮೂರ್ತಿಗಳ ಸಂವಿಧಾನಪೀಠ ದೇವಸ್ಥಾನಕ್ಕೆ ಮಹಿಳೆಯರು ಪ್ರವೇಶಿಸಬಹುದು ಎಂದು ಬಹುಮತದ ತೀರ್ಮ ನೀಡಿತ್ತು

ದೃಷ್ಠಿ ದಿವ್ಡಾಂಗರಿಗೆ ಮತದಾನ ಮಾಡಲು ಸಹಕಾರಿಯಾಗುವ ಸಲುವಾಗಿ ಬ್ರ್ನೆಲ್ ಲಿಪಿಯಲ್ಲಿ ಮತದಾರರ ಚೀಟ ವಿತರಣೆಗೆ ಆಯೋಗ ಕ್ರಮ ಕೈಗೊಂಡಿದೆ ಮತದಾನ ಸಂದರ್ಭದಲ್ಲಿ ಮತಯಂತ್ರದಲ್ಲೂ ಪಕ್ಷ ಹಾಗೂ ಅಭ್ಯರ್ಥಿಗಳ ಮಾಹಿತಿಯನ್ನು ಬ್ರೈಲ್ ಲಿಪಿಯಲ್ಲಿ ಒದಗಿಸಲಾಗುತ್ತಿದೆ

ಉಮೇದುವಾರಿಕೆ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ತಮ್ಮ ವಿರುದ್ದ ದಾಖಲಾಗಿರುವ ಪ್ರಕರಣಗಳ ಮಾಹಿತಿಯನ್ನು ಪ್ರಮಾಣ ಪತ್ರದ ಮೂಲಕ ಸಲ್ಲಿಸುವುದು ಕಡ್ಡಾಯವಾಗಿದೆ ಮತ್ತು ನಾಮಪತ್ರ ಸಲ್ಲಿಸುವ ಅರ್ಜಿ ನಮೂನೆಯ ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡುವುದು ಸಹ ಕಡ್ಡಾಯವಾಗಿದೆ

ರಾಷ್ಲೀಯ ಭದ್ರತೆ ಮತ್ತು ಕಾರ್ಯತಂತ್ರ ಹಿತಾಸಕ್ತಿ ವಿಷಯಗಳಲ್ಲಿ ಪ್ರಧಾನಮಂತ್ರಿಗಳಿಗೆ ಸಲಹೆ ನೀಡುವ ಮಹತ್ವದ ರಾಷ್ಲೀಯ ಭದ್ರತಾ ಮಂಡಳಿಗೆ ನೆರವಾಗುವ ನಿಟ್ಲನಲ್ಲಿ ಕೇಂದ್ರ ಸರ್ಕಾರ ಕಾರ್ಯತಂತ್ರ ನೀತಿ ಪಡೆ ಎಸ್ಪಿಜಿ ರಚಿಸಿದೆ

ನೀತಿ ಆಯೋಗದ ಉಪಾಧ್ಯಕ್ಷರು ಸಚಿವ ಸಂಪುಟ ಕಾರ್ಯದರ್ಶಿ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ವಿದೇಶಾಂಗ ಕಾರ್ಯದರ್ಶಿ ಗೃಹ ಕಾರ್ಯದರ್ಶಿ ಹಣಕಾಸು ಕಾರ್ಯದರ್ಶಿ ಮತ್ತು ರಕ್ಷಣಾ ಕಾರ್ಯದರ್ತಿಗಳು ಪಡೆಯ ಇತರ ಸದಸ್ನರಾಗಿರುತ್ತಾರೆ ಅಲ್ಲದೆ ರಕ್ಷಣಾ ಉತ್ಪಾದನೆ ಮತ್ತು ಪೂರೈಕೆ ಇಲಾಖೆಯ ಕಾರ್ಯದರ್ಶಿ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರು ಹಾಗೂ ಸಚಿವ ಸಂಪುಟ ಕಾರ್ಯದರ್ಶಿಯವರು ಸಪ ಎಸ್ ಪಿಜಿ ಸದಸ್ನರಾಗಿರುತ್ತಾರೆ ಎಂದು ಗೃಹ ಸಚಿವಾಲಯದ ಮೂಲಗಳು ತಿಳಿಸಿವೆ ಸೌಟ್ಸ್ ಮತ್ತು ಗೈಡ್ಸ್ನ ರಾಷ್ಷೀಯ ಆಯುಕ್ತರಾಗಿ ಮತ್ತು ಬೆಂಗಳೂರು ಮೇಯರ್ ಆಗಿ ಸೇವೆ ಸಲ್ಲಿಸಿದ್ದ ವಿ ಪಿ ದೀನದಯಾಳು ನಾಯ್ದ ಅವರ ಜನ್ನತಮಾನೋತ್ಲವ ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕದ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಉಪರಾಷ್ಪಪತಿ ಎಂ

ಬಳಕ ದೀನದಯಾಳು ನಾಯ್ಡು ಅವರ ಬದುಕು ಮತ್ತು ಸಾಧನೆ ಕುರಿತ ಪುಸ್ತಕ ಲೋಕಾರ್ಪಣೆ ಮಾಡಿದರು ಬಳಕ ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಣಬಲ ಮತ್ತು ತೋಳ್ಲಲ ಪ್ರದರ್ಶನಗೊಳ್ಳುತ್ತಿರುವುದು ದುರದ್ವಷ್ಷಕರ ಸಚ್ಚಾರಿತ್ರ ಮತ್ತು ನಾಯಕತ್ವ ಗುಣ ಇರುವವರು ಈ ಕ್ಷೇತ್ರದಲ್ಲಿ ಸ್ಕ್ರಿಯರಾಗಬೇಕು ಎಂದು ಉಪರಾಪ್ಲಪತಿ ಕರೆ ನೀಡಿದರು ಸೇವಾ ಮನೋಭಾವ ಮತ್ತು ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ನಿಟ್ಟನಲ್ಲಿ ಯುವಜನರು ಎನ್ಸಿಸಿ ಎನ್ಎಸ್ಎಸ್ ಸೈಟ್ಸ್ ಮತ್ತು ಗೈಡ್ಸ್ ತರಬೇತಿಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಬೇಕು ಎಂದು ಸಲಹೆ ನೀಡಿದರು

ಪ್ರಧಾನಮಂತ್ರಿಗಳಿಗೆ ವರದಿ ಸಲ್ಲಿಸಲಾಗಿದೆ

ಜಕಾರ್ತಾದಲ್ಲಿ ನಡೆಯುತ್ತಿರುವ ಏಷ್ಯಾ ಪ್ಯಾರಾಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ ಕ್ಷಬ್ಥೋ ಕ್ರೀಡೆಯಲ್ಲಿ ಭಾರತದ ಏಕ್ತಾ ಬ್ಲಾನ್ ಸ್ವರ್ಣಪದಕ ಗಳಿಸಿದ್ದಾರೆ ಈ ಮೂಲಕ ಭಾರತಕ್ಕೆ ನಾಲ್ತು ಚಿನ್ನದ ಪದಕಗಳು ದೊರೆತಂತಾಗಿದೆ